ಕೊರೊನಾ ಸೋಂಕಿತರಿಗೆ ಚಿಕಿತ್ತೆ ನೀಡುವವರು ತಮಗೆ ಸೋಂಕು ತಗುಲದಂತೆ ಜಾಗ್ರತೆ ವಹಿಸಲು ಬಳಸಬೇಕಾದ ಪಿಪಿಇ ಕಿಟ್ ಮತ್ತು ಮಾಸ್ಕ್ಗಳನ್ನು ರಫ್ತು ಮಾಡಲು ಅನುಕೂಲವಾಗುವಂತೆ ವಾಣಿಜ್ಯ ಸಚಿವಾಲಯ ರಫ್ತು ನೀತಿಯನ್ನು ಪರಿಷ್ಠರಿಸಿದೆ

ದೇಶದಲ್ಲಿ ತಯಾರಿಸಲಾಗುವ ಫೇಸ್ತೀಲ್ಡ್ಗಳನ್ನು ರಫ್ತು ಮಾಡುವುದಕ್ಕೆ ಈ ಮೊದಲಿದ್ದ ನಿರ್ಬಂಧವನ್ನು ಸಹ ಸರ್ಕಾರ ತೆರವುಗೊಳಿಸಿದೆ

ಫ್ರಾನ್ಸ್ನಿಂದ ಹೊರಟರುವ ಐದು ರಫೇಲ್ ಯುದ್ದ ವಿಮಾನಗಳ ಮೊದಲ ತಂಡ ಇಂದು ಭಾರತಕ್ಕೆ ಆಗಮಿಸಲಿದೆ ಪರಿಯಾಣದ ಅಂಬಾಲಾ ವಾಯುನೆಲೆಯಲ್ಲಿರುವ ಭಾರತೀಯ ವಾಯುಪಡೆಗೆ ಈ ಯುದ್ದ ವಿಮಾನಗಳನ್ನು ಅಧಿಕೃತವಾಗಿ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತದೆ ಫ್ರೆಂಚ್ ವಾಯುಯಾನ ಸಂಸ್ಥೆ ಡಸಾಲ್ಫ್ ನಿರ್ಮಿಸಿರುವ ಈ ಯುದ್ದ ವಿಮಾನಗಳು ದಕ್ಷಿಣ ಪ್ರಾನ್ಸ್ನ ದೋರ್ಡೆಕ್ಸ್ನ ಮೆರಿಗ್ನಾಕ್ ವಾಯುನೆಲೆಯಿಂದ ಹಾರಾಟ ಆರಂಭಿಸಿವೆ

ದಾರಿ ಮಧ್ದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇಯಲ್ಲಿರುವ ಫ್ರೆಂಚ್ ವಾಯುನೆಲೆಯಲ್ಲಿ ಇಂಧನ ತುಂಬಿಸಲು ಒಂದು ಬಾರಿ ಇಳಿಸಲಾಗಿದೆ ಹತ್ತು ವಿಮಾನಗಳ ಪೂರೈಕೆಯನ್ನು ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಲಾಗಿದೆ ಆದರೆ ಐದು ವಿಮಾನಗಳನ್ನು ತರಬೇತಿ ಉದ್ದೇಶಕ್ನಾಗಿ ಪ್ರಾನ್ಸ್ನಲ್ಲೇ ಉಳಸಲಾಗಿದೆ

ಸೌದಿ ಅರೇಬಿಯಾದಲ್ಲಿ ಇಂದಿನಿಂದ ವಾರ್ಷಿಕ ಐದು ದಿನಗಳ ಪಜ್ ಯಾತ್ರೆ ಆರಂಭವಾಗಿದೆ ಕೋವಿಡ್ ಸಾಂಕ್ರಾಮಿಕದ ಭೀತಿಯ ಹಿನ್ನೆಲೆಯಲ್ಲಿ ಯಾತಾರ್ಥಿಗಳ ಸಂಖ್ಯೆ ಕಡಿತಗೊಳಿಸಲಾಗಿದ್ದು ಕೇವಲ ಒಂದು ಸಾವಿರ ಯಾತ್ರಾರ್ಥಿಗಳು ಮೆಕ್ತಾ ನಗರದಿಂದ ಮದೀನಾಕ್ಷೆ ಯಾತ್ರೆ ಆರಂಭಿಸಿದ್ದಾರೆ

ಉಳಿದವರು ಸೌದಿ ಅರೇಬಿಯಾದಲ್ಲೇ ವಾಸಿಸುತ್ತಿರುವ ವಿದೇಶಿಯರಾಗಿದ್ದಾರೆ ಯಾತ್ರೆ ಸಂದರ್ಭದಲ್ಲಿ ಕೊರೊನಾ ವೈರಸ್ ಪರಡದಂತೆ ಎಲ್ಲ ಅಗತ್ನ ಆರೋಗ್ನ ಸುರಕ್ಷಾ ಕ್ರಮಗಳನ್ನು ಕಟ್ಲುನಿಟ್ಲಾಗಿ ಸೌದಿ ಅರೇಬಿಯಾ ಸರ್ಕಾರ ಕೈಗೊಂಡಿದೆ

ಭೀಮಾ ಕೋರೆಗಾಂವ್ ಪ್ರಕರಣ ಸಂಬಂಧ ರಾಷ್ಷೀಯ ತನಿಖಾ ಸಂಶ್ನೆ ಎನ್ಐಎ ದೆಹಲಿ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರೊಬ್ಲರನ್ನು ಬಂಧಿಸಿದೆ ಆತನನ್ನು ಇಂದು ಮುಂಬೈ ವಿಶೇಷ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಗುತ್ತದೆ ಬಂಧಿತನ ಹೆಸರು ಹನಿಬಾಬು ಮುಸಲಿಯಾರ್ ವೀಟ ತರಾಯಿಲ್ ಈತ ಉತ್ತರ ಪ್ರದೇಶದ ಗೌತಮ ಬುದ್ದ ನಗರದ ನಿವಾಸಿ ಎಂದು ಗುರುತಿಸಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಬ್ಯಾಂಕುಗಳು ಮತ್ತು ಎನ್ಬಿಎಫ್ಬಗಳ ಪಾಲುದಾರರೊಂದಿಗೆ ಭವಿಷ್ಣದ ದೃಷ್ಟಿಕೋನ ಮತ್ತು ಮಾರ್ಗಸೂಚಿ ಕುರಿತು ಚರ್ಚೆ ನಡೆಸಲಿದ್ದಾರೆ ಸಾಲ ಮತ್ತು ವಿತರಣೆಗೆ ಸಮರ್ಥ ಮಾದರಿಗಳು ತಂತ್ರಜ್ವಾನದ ಮೂಲಕ ಆರ್ಥಿಕ ಸಬಲೀಕರಣ ಆರ್ಥಿಕ ವಲಯದ ಸುಸ್ತಿರತೆಗೆ ವಿವೇಕಯುತ ಮಾದರಿಗಳು ಮುಂತಾದ ವಿಷಯಗಳು ಸಭೆಯ ಕಾರ್ಯಸೂಚಿಯಲ್ಲಿ ಸೇರಿವೆ ಎಂಎಸ್ಎಂಇಗಳು ಸೇರಿದಂತೆ ಮೂಲಸೌಕರ್ಯ ಕೃಷಿ ಸ್ಥಳೀಯ ಉತ್ಪಾದನೆಗೆ ಹಣಕಾಸು ಒದಗಿಸುವ ಮೂಲಕ ಭಾರತದ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡುವಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ ಪ್ರಮುಖ ಪಾತ್ರ ವಹಿಸುತ್ತಿದೆ ಸರ್ಕಾರದ ಹಿರಿಯ ಅಧಿಕಾರಿಗಳು ಸಹ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಇಂದು ಅಂತಾರಾಷ್ವೀಯ ಹುಲಿ ದಿನ

ದೇಶದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗುವ ನಿಟ್ಟನಲ್ಲಿ ಶ್ರಮವಹಿಸಿದ ಮುಂಚೂಣಿ ಅರಣ್ಯ ಸಂರಕ್ಷಕರನ್ನು ಕೇಂದ್ರ ಪರಿಸರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅಭಿನಂದಿಸಿದ್ದಾರೆ ಅಂತಾರಾಷ್ಷೀಯ ಹುಲಿ ದಿನದ ಅಂಗವಾಗಿ ಸಂದೇಶ ನೀಡಿರುವ ಸಚಿವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೂಚಿಸಿರುವ ಆತ್ತನಿರ್ಭರತೆಗೆ ಹುಲಿ ಸಂರಕ್ಷಣೆ ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಹೇಳಿದ್ದಾರೆ

ಅವರು ನಿನ್ನೆ ಅಖಿಲ ಭಾರತ ಹುಲಿ ಗಣತಿ ವರದಿಯನ್ನು ಹಾಗೂ ಮರಿ ಹುಲಿಯ ಚಿತ್ರವನ್ನು ಸಹ ಬಿಡುಗಡೆ ಮಾಡಿದರು ಜಗತ್ತಿನಲ್ಲಿ ಹುಲಿಗಳ ಸಂಖ್ಣೆ ಹೆಚ್ಚಿಸಲು ಸಾಧ್ಯವಿರುವ ಎಲ್ಲಾ ನೆರವು ಕಲ್ಪಿಸಲು ಭಾರತ ಸಿದ್ದವಿದೆ ಎಂದು ಸಚಿವರು ಪ್ರಕಟಿಸಿದರು ನಿಸರ್ಗದೊಂದಿಗೆ ಬದುಕುವ ಸೌಹಾರ್ದಯುತ ಸಂಸ್ಕತಿಯಿಂದಾಗಿ ದೇಶದಲ್ಲಿ ಜೀವಿ ವೈವಿಧ್ವ ರಕ್ಷಿಸಲು ನೆರವಾಗಿದೆ ಎಂದು ಅವರು ಹೇಳದ್ದಾರೆ

ಹುಲಿ ಯೋಜನೆಯನ್ನು ದೇಶದಲ್ಲಿ ಯತ್ನಿಯಾಗಿ ಜಾರಿಗೆ ತಂದಿರುವುದಕ್ಕೆ ಉಪರಾಷ್ಟಪತಿ ಎಂ ವೆಂಕಯ್ಲನಾಯ್ಲ ಕೇಂದ್ರ ಸರ್ಕಾರವನ್ನು ಅಭಿನಂದಿಸಿದ್ದಾರೆ

ಭಾರತ ಸರ್ಕಾರ ಬಾಂಗ್ಲಾದೇಶಕ್ಕೆ ನೀಡುತ್ತಿರುವ ಸರಣಿ ನೆರವಿನ ಭಾಗವಾಗಿ ಭಾರತೀಯ ರೈಲ್ವೆ ಮೂಲಕ ಅಲ್ಲಿಗೆ ಹಲವು ಸಾಮಗ್ರಿ ಸರಂಜಾಮುಗಳನ್ನು ನಿಯಮಿತವಾಗಿ ಕಳಿಸಲಾಗುತ್ತಿದೆ ರೈಲ್ವೆ ಇಲಾಖೆ ಇದೇ ಮೊದಲ ಬಾರಿಗೆ ವಾಹನಗಳನ್ನು ಸಾಗಿಸಿದ್ದು

ದೆಹಲಿಯ ಸಫ್ನಾರ್ ಜಂಗ್ ಆಸ್ಪತ್ರೆಯ ಉಸಿರಾಟ ತೊಂದರೆ ಕಾಯಿಲೆಗಳ ವಿಭಾಗದ ಹಿರಿಯ ತಜ್ಞ ವೈದ್ಯ ಡಾ

ಈ ಕಾರ್ಯಕ್ರಮ ಎಫ್

ಆಕಾಶವಾಣಿಯ ವೆಬ್ಸೈಟ್ ನ್ಲೂಸ್ ಆನ್ ಏರ್ ಡಾಟ್ ಕಾಮ್ ಮತ್ತು ಯೂಟ್ಲೂಬ್ ಚಾನಲ್ ನ್ಲೂಸ್ ಆನ್ ಏರ್ ಅಫೀಷಿಯಲ್ ನಲ್ಲೂ ಕಾರ್ಯಕ್ರಮ ವೀಕ್ಷಿಸಬಹುದು ನೇಪಾಳದ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಬಿಹಾರದ ಹಲವು ನದಿಗಳಿಗೆ ನೀರಿನ ಹರಿವು ಹೆಚ್ಚಾಗುತ್ತಿದ್ದು ಶ್ರವಾಹ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ

ಗಂಡಕ್ ಕೋಸಿ ಮತ್ತು ಬಾಗ್ಮತಿ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ